ಕೇಂದ್ರ ಉಕ್ಕು ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಂದ ಕೋಲ್ಕೋತ್ತಾದಲ್ಲಿ ಪೂರ್ವೋದಯ ಯೋಜನೆ ಉದ್ಘಾಟನೆ

ಥೈವಾನ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೈ ಯಿಂಗ್ ವೆನ್ಗೆ ಭರ್ಜರಿ ಗೆಲವು ಅಧ್ಧಕ್ಷರಾಗಿ ಪುನರಾಯ್ಕೆ

ಇಂದು ಸ್ವಾಮಿ ವಿವೇಕಾನಂದ ಅವರ ಜನ್ನ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರು ಗೌರವ ಸಲ್ಲಿಸಿದ್ದು ಭಾರತೀಯ ಸಂಸ್ಕೃತಿಗೆ ಅವರು ನೀಡಿರುವ ಕೊಡುಗೆಯನ್ನು ಸ್ವರಿಸಲಿದ್ದಾರೆ ವಿವೇಕಾನಂದರ ಜನ್ನ ದಿನವನ್ನು ದೇಶಾದ್ಯಂತ ರಾಷ್ಷೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು ನರೇಂದ್ರ ಮೋದಿ ಅವರು ಹೌರಾ ಜಿಲ್ಲೆಯ ರಾಮಕೃಷ್ಣ ಮಿಷನ್ನ ಕೇಂದ್ರ ಕಚೇರಿಯಲ್ಲಿರುವ ಬೇಲೂರು ಮಠದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕೋಲ್ಲತಾದಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರಮೋದಿ ನವೀಕೃತಗೊಂಡಿರುವ ಐತಿಹಾಸಿಕ ಓಲ್ಡ್ ಕರೆನ್ನಿ ಕಟ್ಟಡ ಉದ್ಘಾಟಿಸಿ ಮಾತನಾಡಿ ಭಾರತವನ್ನು ಪಾರಂಪರಿಕ ಪ್ರವಾಸಿ ತಾಣದ ಆಗಿ ನಿರ್ಮಿಸುವಂತೆ ಕರೆ ನೀಡಿ ಭಾರತವು ಪಾರಂಪರಿಕ ಪ್ರವಾಸೋದ್ಗಮದ ವಿಶ್ವದರ್ಜೆಯ ಪ್ರಮುಖ ಕೇಂದ್ರವಾಗಬೇಕು ಎಂದು ಹೇಳಿದರು ಭಾರತೀಯ ಪಾರಂಪರಿಕ ಸಂಸ್ಥೆ ಸ್ಥಾಪಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೊಂದಿದ್ದು ಈ ಸಂಬಂಧ ಕೋಲ್ತತಾದಲ್ಲಿನ ಭಾರತೀಯ ವಸ್ತು ಸಂಗ್ರಹಾಲಯದಿಂದ ಕಾರ್ಯ ಆರಂಭವಾಗಲಿದೆ ವಿಶ್ವದರ್ಣಿಯ ಅತಿ ಹಳೆಯದಾದ ವಸ್ತು ಸಂಗ್ರಹಾಲಯ ಇದಾಗಿದೆ ಎಂದರು

ಬೆಲ್ವೆಡರೆ ಹೌಸ್ ವಿಕ್ಲೋರಿಯ ಮೆಮೋರಿಯಲ್ ಹಾಲ್ ಮತ್ತು ಮೆಟ್ಕೆಫೆ ಹೌಸ್ ಕಟ್ಟಡಗಳನ್ನು ಉದ್ವಾಟಿಸಲಾಯಿತು

ಸಮಗ್ರ ಉಕ್ಕಿನ ಹಬ್ ಸ್ವಾಪನೆಯ ಮೂಲಕ ಪೂರ್ವ ಭಾರತದ ಅಭಿವೃದ್ದಿಯನ್ನು ತ್ವರಿತಗೊಳಿಸುವ ಉದ್ದೇಶದಿಂದ ಪೂರ್ವೋದಯ ಯೋಜನೆ ಆರಂಭಿಸಲಾಗಿದೆ ಸರಕಾರ ಹಾಕಿಕೊಂಡಿರುವ ಐದು ಟ್ರಲಿಯನ್ ಆರ್ಥಿಕ ಗುರಿಗೆ ಇದು ನೆರವಾಗಲಿದೆ ರಾಷ್ಟೀಯ ಅಭಿವೃದ್ದಿ ಹಾಗೂ ಜಾಗತಿಕ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳಲು ಶಿಕ್ಷಣವನ್ನು ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದ್ದಾರೆ

ನವ ಭಾರತ ನಿರ್ಮಾಣದಲ್ಲಿ ಯುವ ಪೀಳಗೆಯ ಪಾತ್ರದ ಬಗ್ಗೆ ಒತ್ತಿ ಹೇಳಿದ ಅವರು ತಮ್ನ ಮಾತೃ ಭಾಷೆಯ ಬಗ್ಗೆ ಕೀಳರಿಮೆ ಬೇಡ ಎಂದು ಕಿವಿಮಾತು ಹೇಳಿದರು ಬಿಜೆಪಿ ಅಧ್ಯಕ್ಷ ಹಾಗೂ ಕೇಂದ್ರ ಗ್ರಹ ಖಾತೆ ಸಚಿವ ಅಮಿತ್ ಶಾ ಇಂದು ಮಧ್ಯಪ್ರದೇಶದ ಜಬಲ್ಪುರ್ಗೆ ಭೇಟಿ ನೀಡಲಿದ್ದಾರೆ ಅಲ್ಲಿ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಬೆಂಬಲ ಕೋರಲಿದ್ದಾರೆ ಈ ಸಂದರ್ಭದಲ್ಲಿ ಅಮಿತ್ ಶಾ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲಿದ್ದು ಪೌರತ್ವ ತಿದ್ದುಪಡಿ ಕಾಯಿದೆ ಮತ್ತು ರಾಷ್ಟೀಯ ಪೌರತ್ವ ನೋಂದಣಿ ಬಗ್ಗೆ ಜನತೆಯಲ್ಲಿ ಅರಿವು ಮೂಡಿಸಲಿದ್ದಾರೆ

ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅವರು ಭರ್ಜರಿ ಗೆಲುವು ಸಾಧಿಸಿದರು

ಸೈ ಯಿಂಗ್ ವೆನ್ ಅವರು ತಮ್ಮ ಶ್ರತಿಸ್ಪರ್ಧಿ ಚೀನಾ ಫ಼ೆಂಡ್ಲಿ ಕುಮಿನ್ಚಾಂಗ್ ಪಕ್ಷದ ಹನ್ ಕ್ಯೂ ಯು ಅವರನ್ನು ಪರಾಭವಗೊಳಿಸಿದರು

ಭಾರತದ ಶ್ರೇಷ್ಠ ತತ್ವಜ್ಞಾನಿ ಚಿಂತಕ ಸ್ವಾಮಿ ವಿವೇಕಾನಂದರು ವೇದಾಂತ ಮತ್ತು ಯೋಗದ ಮಹತ್ವ ಸಾರುವ ಮೂಲಕ ಜಾಗತಿಕವಾಗಿಯೂ ಮಹತ್ತರ ಕೊಡುಗೆ ನೀಡಿದ್ದರು

ಅಭಿಯಾನದ ಮೊದಲ ದಿನವಾದ ನಿನ್ನೆ ಬೀದಿ ಬದಿಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಪಾಲ್ಗೊಳ್ಳುವಂತೆ ಮಾಡಲಾಗಿತ್ತು ವಿದ್ದುನ್ನಾನ ಮತ ಯಂತ್ರಗಳ ನಿರ್ವಹಣೆ ಮತ್ತು ಮತಪಟ್ಟಿಯಲ್ಲಿ ಹೆಸರು ಖಾತ್ರಿ ಪಡಿಸುವಿಕೆಯ ವಿಧಾನಗಳ ಕುರಿತು ಲಕ್ಷ್ಮೀನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಾತ್ಯಕ್ಷಿಕೆ ನಡೆಯಲಾಯಿತು ಸಾಂವಿಧಾನದ ಆಕಾಂಕ್ಷೆಗಳು ಹಾಗೂ ಸಮಾಜದ ವಾಸ್ತವದ ಜೊತೆಗೆ ನ್ಯಾಯ ಅನ್ನೇಷಣೆಯು ಎಲ್ಲಾ ನ್ಯಾಯಾಧೀಶರ ಧರ್ಮವಾಗಿರಬೇಕು ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಶರದ್ ಅರವಿಂದ್ ಬೋಬ್ಡೆ ತಿಳಿಸಿದ್ದಾರೆ ನ್ಯಾಯಾಂಗ ಪ್ರಕ್ರಿಯೆಗೆ ರಿ ಇಂಜಿನಿಯರಿಂಗ್ ಹಾಗೂ ನ್ಯಾಯಾಂಗ ಕೌಶಲ್ಯ ವೃದ್ಧಿಗಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಎರಡು ದಿನಗಳ ಸಮಾವೇಶ ಉದ್ವಾಟಿಸಿ ನಿನ್ನೆ ಅವರು ಮಾತನಾಡಿದರು ನ್ಯಾಯಾಧೀಶರಲ್ಲಿನ ವೃತ್ತಿಪರತೆ ಹಾಗೂ ಅವರ ಜ್ವಾನ ತೀರ್ಪಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ ಕೆಳ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಪ್ರಾಯೋಗಿಕವಾಗಿ ಮೂಟ್ ನ್ಯಾಯಾಲಯಗಳ ಮೂಲಕ ತರಬೇತಿಯನ್ನು ನೀಡಲಾಗುತ್ತಿದೆ ನ್ಯಾಯಾಂಗ ಪ್ರಕ್ರಿಯೆ ವಿಳಂಬವಾದಾಗ ಮಧ್ದಸ್ಥಿಕೆ ಸಮಾಲೋಚನೆಗಳು ಜೆಲ್ಲಾ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಕಡಿಮೆ ಮಾಡುತ್ತವೆ ಎಂದು ಅವರು ತಿಳಿಸಿದರು ಕೃತಕ ಬುದ್ಧಿಮತ್ತೆ ಮತ್ತು ನ್ಯಾಯಾಲಯದ ಡಿಜಿಟಲೀಕರಣವು ಪ್ರಕರಣಗಳ ಶೀಘ್ರ ವಿಚಾರಣೆಗೆ ಅನುವುಮಾಡಿಕೊಡುತ್ತವೆ ಎಂದು ಮುಖ್ಯ ನ್ಯಾಯಮೂರ್ತಿ ಎಸ್

ಆರು ಮಂದಿ ಸ್ಥಳದಲ್ಲೇ ಮೃತಪಟ್ಟರೆ ತೀವ್ರವಾಗಿ ಗಾಯಗೊಂಡಿದ್ದ ಮತ್ತಿಬ್ಬರು ಆಸ್ಪತ್ರೆಯಲ್ಲಿ ಸಾವಿಗೀಡಾದರು ಮೃತಪಟ್ಟವರಲ್ಲಿ ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರೇ ಹೆಚ್ಚಾಗಿದ್ದಾರೆ ವಡೋದರಾ ಜಿಲ್ಲೆಯ ಪದ್ರಾ ತಾಲೂಕಿನಲ್ಲಿ ಗವಸಾದ್ ಗ್ರಾಮದ ಸಮೀಪವಿರುವ ಏಮ್ ಇಂಡಸ್ಲೀಸ್ ಪ್ರೈವೆಟ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ಈ ಘಟನೆ ನಡೆದಿದೆ ಮೊದಲಿಗೆ ಕಾರ್ಖಾನೆಯಲ್ಲಿ ಬೆಂಕಿ ಕಾಣಿಸಿಕೊಂಡ ನಂತರ ಸ್ತೋಟ ಸಂಭವಿಸಿದ್ದು ಆಮ್ಲಜನಕ ಸಿಲಿಂಡರ್ಗಳನ್ನು ತುಂಬಿಸುತ್ತಿದ್ದ ವೇಳೆ ಈ ಅವಘಡ ಉಂಟಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಮಹಾರಾಪ್ಲದ ಪಲ್ಗಾರ್ ಜಿಲ್ಲೆಯ ಬಾಯ್ತರ್ ಬಳಿಯ ರಾಸಾಯನಿಕ ಕಾರ್ಖಾನೆಯಲ್ಲಿ ಪ್ರಬಲ ಸ್ವೋಟ ಸಂಭವಿಸಿ ಕನಿಷ್ಠ ಐವರು ಮ್ಜಕ್ತಿಗಳು ಮೃತಪಟ್ಟದ್ದಾರೆ ಹಲವರು ಗಾಯಗೊಂಡಿದ್ದಾರೆ

ಜಿಮ್ನಾಸ್ಟಿಕ್ಸ್ ಅಥ್ಲೆಟಕ್ಸ್ ಸೈಕ್ಷಿಂಗ್ ಟೇಬಲ್ ಟೆನಿಸ್ ಮತ್ತು ಜುಡೋ ಇವುಗಳಲ್ಲಿ ಮುಖ್ಯ ಸ್ಪರ್ಧೆಗಳಾಗಿವೆ

ಸ್ವಾಮಿ ವಿವೇಕಾನಂದರ ಜನ್ನದಿನದ ಅಂಗವಾಗಿ ನಡೆಯಲಿರುವ ಐದು ದಿನಗಳ ಈ ರಾಷ್ಷೀಯ ಯುವ ಉತ್ಲವವನ್ನು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವ ಕಿರಣ್ ರಿಜಿಜು ಹಾಗೂ ಮುಖ್ಚಮಂತ್ರಿ ಯೋಗಿ ಆದಿತ್ಲನಾಥ್ ಅವರು ಉದ್ಘಾಟಿಸಲಿದ್ದಾರೆ